ಇಂದಿನ ಮಟ್ಟಿಗೆ ಲೋಕಸಭೆ ಕಲಾಪ ಬೆಳಗ್ಗೆ ಆರಂಭವಾಗಿದ್ದು ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಇತ್ತೀಚೆಗೆ ನಿಧನ ಹೊಂದಿದ ಮಾಜಿ ರಾಷ್ಟಪತಿ ಪ್ರಣಬ್ ಮುಖರ್ಜೆ ಪಂಡಿತ್ ಜಸ್ರಾಜ್ ಹಾಲಿ ಸಂಸದ ಎಚ್

ಬಳಿಕ ಕಲಾಪವನ್ನು ಅರ್ಧತಾಸು ಮುಂದೂಡಲಾಯಿತು ಆ ನಂತರ ನಡೆದ ಕಲಾಪದಲ್ಲಿ ಪ್ರಶ್ನೋತ್ತರ ವೇಳೆಯನ್ನು ರದ್ದುಪಡಿಸಿರುವುದರ ವಿರುದ್ದ ಶ್ರತಿಪಕ್ಷಗಳ ಸದಸ್ಯರು ಧ್ವನಿ ಎತ್ತಿದರು ಇದಕ್ಕೆ ಉತ್ತರಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಲ್ಹಾದ್ ಜೋತಿ ವಿಧಾನಸಭಾ ಅಧಿವೇಶನಗಳು ಒಂದು ದಿನವೂ ನಡೆಯದ ಸಮಯದಲ್ಲಿ ಮುಂಗಾರು ಅಧಿವೇಶನವನ್ನು ಬಿಕ್ಕಟ್ಟನ ಸನ್ನಿವೇಶದಲ್ಲಿ ಕರೆಯಲಾಗಿದೆ

ಸರ್ಕಾರ ಎಲ್ಲ ವಿಷಯಗಳನ್ನು ಚರ್ಚಿಸಲು ಸಿದ್ದವಿದೆ ಎಂದು ಹೇಳಿದರು

ಇದಕ್ಕೂ ಮುನ್ನ ಪ್ರಶ್ನೋತ್ತರ ಕಲಾಪ ರದ್ದುಪಡಿಸಿರುವುದಕ್ಕೆ ಕಾಂಗ್ರೆಸ್ ಸದಸ್ಯ ಅದಿರ್ ರಂಜನ್ ಚೌದರಿ ವಿರೋಧ ವ್ಯಕ್ತಪಡಿಸಿದರು ಪ್ರಶ್ನೋತ್ತರ ವೇಳೆ ಸುವರ್ಣ ವೇಳೆಯಾಗಿದ್ದು ಸದ್ದ ಸನ್ನಿವೇಶದ ಹೆಸರಿನಲ್ಲಿ ಇದನ್ನು ರದ್ದುಪಡಿಸುವುದು ಸರಿಯಲ್ಲ ಎಂದು ಹೇಳಿದರು ಎಐಎಂಐಎಂ ಸದಸ್ಯ ಅಸಾದುದ್ದೀನ್ ಒವ್ಯೆಸಿ ಸಹ ಪ್ರಶ್ನೋತ್ತರ ಕಲಾಪ ರದ್ದುಪಡಿಸಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಶೂನ್ಯವೇಳೆಯಲ್ಲಿ ಡಿಎಂಕೆ ಸದಸ್ಯ ಟಿ ಆರ್ ಬಾಲು ತಮಿಳುನಾಡಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ನೀಟ್ ಅಭ್ಯರ್ಥಿಗಳ ವಿಷಯವನ್ನು ಪ್ರಸ್ತಾಪಿಸಿದರು

ಈ ಪೈಕಿ ಜೆಎಂಎಂನ ಶಿಬು ಸೊರೇನ್ ಬಿಜೆಪಿ ಜಾಫರ್ ಇಸ್ಲಾಂ ಟಿಆರ್ಎಸ್ನ ಡಾ

ಕೇಶವರಾವ್ ಡಿಎಂಕೆಯ ತಿರುಭ್ಗಿಶಿವ ಮತ್ತು ಟಿಎಂಸಿಯ ದಿನೇಶ್ ತ್ರಿವೇದಿ ಪ್ರಮಾಣವಚನ ಸ್ವೀಕರಿಸಿದ ಶ್ರಮುಖರು ಮಾಜಿ ರಾಷ್ಟಪತಿ ಶ್ರಣಬ್ ಮುಖರ್ಜಿ ಹಾಲಿ ಸದಸ್ಯರಾದ ಬೇನಿ ಪ್ರಸಾದ್ ವರ್ಮಾ ಎಂ ಪಿ ವಿರೇಂದ್ರ ಕುಮಾರ್ ಅಮರ್ಸಿಂಗ್ ಸೇರಿದಂತೆ ಇತ್ತೀಚೆಗೆ ಅಗಲಿದ ಇನ್ನಿತರೆ ಸದಸ್ಥರಿಗೆ ಸದನದಲ್ಲಿ ಸಂತಾಪ ಸೂಚಿಸಲಾಯಿತು

ಇಂದು ಬೆಳಗ್ಗೆ ಲೋಕಸಭೆಯ ಕಲಾಪ ಆರಂಭಕ್ಕೂ ಮುನ್ನ ಮಾಧ್ಯಮದೊಂದಿಗೆ ಮಾತನಾಡಿದ ಶ್ರಧಾನಮಂತ್ರಿ ದೇಶದ ಗಡಿಗಳನ್ನು ಸ್ಟೆನಿಕರು ಕಾಪಾಡುತ್ತಿದ್ದಾರೆ ನಮ್ಮ ಸೈನಿಕರಿಗೆ ಬೆಂಬಲವಾಗಿ ಎಲ್ಲ ಸಂಸದರು ಒಗ್ಗಟ್ಟಾಗಿ ನಿಂತಿದ್ದಾರೆ ಎಂದು ಹೇಳಿದ್ದಾರೆ ವಿಶೇಷ ಸನ್ನಿವೇಶಗಳ ನಡುವೆ ಸಂಸತ್ ಅಧಿವೇಶನ ನಡೆಯುತ್ತಿದ್ದು ಕೋವಿಡ್ ಸಂದರ್ಭದಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸುವ ಹಾದಿಯನ್ನು ಸಂಸದರು ಆಯ್ಲೆ ಮಾಡಿಕೊಂಡಿದ್ದಾರೆ ಅಧಿವೇಶನದ ವೇಳೆ ಕೋವಿಡ್ ನಿಯಮಗಳನ್ನು ಅನುಸರಿಸಲಾಗುವುದು ಕೋವಿಡ್ಗೆ ಚಿಷಧಿ ಕಂಡುಹಿಡಿಯುವವರೆಗೆ ನಿಯಮಗಳು ಮುಂದುವರಿಯುತ್ತಲೇ ಇರುತ್ತವೆ ಎಂದು ಅವರು ಹೇಳಿದ್ದಾರೆ ಸಂಸತ್ನಲ್ಲಿ ಅನೇಕ ಶ್ರಮುಖ ವಿಷಯಗಳನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಲಾಗುವುದು ಹೆಚ್ಚಿನ ಚರ್ಚೆಗಳು ನಡೆದರೆ ಉತ್ತಮ ಫಲಶೃತಿ ದೊರೆಯಲಿದೆ ಈ ನಿಟ್ಟಿನಲ್ಲಿ ಎಲ್ಲ ಸಂಸದರು ಒಟ್ಟಾಗಿ ವಿವಿಧ ವಿಷಯಗಳಿಗೆ ಸಂಬಂಧಿಸಿ ಮೌಲ್ಯವರ್ಧನೆ ಕೆಲಸ ಮಾಡುವ ವಿಶ್ವಾಸವಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ

ಮೇಲ್ನೆಯಲ್ಲಿ ಧ್ವನಿಮತದ ಮೂಲಕ ಅವರ ಹೆಸರಿಗೆ ಅನುಮೋದನೆ ನೀಡಲಾಯಿತು ಬಿಜೆಪಿ ಅಧ್ಯಕ್ಷ ಜೆ

ನಡ್ಡಾ ಅವರು ಉಪಸಭಾಪತಿ ಸ್ವಾನಕ್ಷೆ ಪರಿವಂಶ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದರು ಬಳಿಕ ಅವರ ಆಯ್ಕೆಯನ್ನು ಸದನ ಒಪ್ಪಿಕೊಂಡಿತು ನಂತರ ಸಭಾಪತಿ ಎಂ

ಆರ್ಜೆಡಿ ಮನೋಜ್ ಝಾ ಹರಿವಂಶ್ ಅವರ ಆಯ್ಕೆಯನ್ನು ವಿರೋಧಿಸಿದ್ದರು ವಿರೋಧ ಪಕ್ಷದ ಸದಸ್ಯರು ಮತಚಲಾವಣೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಹೀಗಾಗಿ ಜೆಡಿಯು ಸದಸ್ನ ಪರಿವಂಶ್ ಅವರನ್ನು ಉಪಸಭಾಪತಿಯಾಗಿ ಧ್ವನಿಮತದ ಮೂಲಕ ಆಯ್ಲೆ ಫೋಷಿಸಲಾಯಿತು ನೂತನ ಉಪಸಭಾಪತಿಯನ್ನು ಅಭಿನಂದಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪತ್ರಕರ್ತರಾಗಿ ಸಮಾಜ ಸೇವಕರಾಗಿ ಅರಿವಂಶ್ ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡಿದ್ದಾರೆ ಸದನವನ್ನು ನಿಷ್ಣಕ್ಸಪಾತವಾಗಿ ನಡೆಸುತ್ತಾರೆ ಎಂಬ ವಿಶ್ಲಾಸವಿದೆ ಎಂದರು ಪ್ರಸ್ತುತ ಸನ್ನಿವೇಶದಲ್ಲಿ ಎಲ್ಲಾ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸರ್ಕಾರ ಕ್ಟೆಗೊಂಡಿದೆ ಎಂದು ಹೇಳಿದರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಗುಲಾಂ ನಭಿ ಅಜಾದ್ ಟಿಆರ್ಎಸ್ನ ಕೆ ಕೇಶವರಾವ್ ಬಿಜೆಪಿಯ ಪ್ರಸನ್ನ ಆಚಾರ್ಯ ಡಿಎಂಕೆಯ ತಿರುಚ್ಚಿತವ ಮತ್ತಿತರರು ಪರಿವಂಶ್ ಅವರನ್ನು ಅಭಿನಂದಿಸಿದರು

ಬದಲಾಗಿ ಎಲ್ಲಾ ಭಾಷೆಯನ್ನು ಸಮಾನವಾಗಿ ನೋಡಬೇಕು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಹೇಳಿದ್ದಾರೆ ಹಿಂದಿ ದಿವಸ್ ಅಂಗವಾಗಿ ಆನ್ಲೈನ್ ಮೂಲಕ ಕಾರ್ಯಕ್ರಮ ಉದ್ವಾಟಿಸಿ ಮಾತನಾಡಿದ ಅವರು ಭಾರತದ ಎಲ್ಲಾ ಭಾಷೆಗಳೂ ಸಾಂಸ್ಪತಿಕ ಪರಂಪರೆ ವೈವಿಧ್ಯತೆ ಮತ್ತು ತ್ರೀಮಂತ ಇತಿಹಾಸವನ್ನು ಹೊಂದುವ ಮೂಲಕ ಜನರ ಹಿರಿಮೆಗೆ ಪಾತ್ರವಾಗಿದೆ ಎಂದರು

ಹಿಂದಿಯೇತರ ರಾಜ್ಯಗಳ ವಿದ್ಯಾರ್ಥಿಗಳೂ ಕೂಡಾ ಹಿಂದಿ ಕಲಿಕೆಗೆ ಅವಕಾಶ ಕಲ್ಲಿಸಲಾಗಿತ್ತು ತಮಿಳು ತೆಲುಗು ಕನ್ನಡವೂ ಕೂಡಾ ಹಿಂದಿ ಹೊರತುಪಡಿಸಿ ಜನರು ಹೆಚ್ಚಿಗೆ ಮಾತನಾಡಲಿದ್ದಾರೆ ಎಂದು ಹೇಳಿದರು

ಪ್ರಾಥಮಿಕ ಶಿಕ್ಷಣ ಅವರ ಮಾತ್ಯಭಾಷೆಯಲ್ಲಿ ದೊರೆಯಲು ನೆರವಾಗಲಿದೆ ಎಂದರು ಬಿಹಾರದ ನಗರ ಮೂಲ ಸೌಕರ್ಯ ಅಭಿವೃದ್ದಿ ಕುರಿತ ಏಳು ಯೋಜನೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಶಿಲಾನ್ಲಾಸ ನೆರವೇರಿಸಲಿದ್ದಾರೆ

ಬಿಹಾರದ ನಗರಾಭಿವೃದ್ದಿ ಮತ್ತು ವಸತಿ ಯೋಜನೆಯಡಿ ಈ ಎಲ್ಲಾ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ ಈ ವೇಳೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಉಪಸ್ಥಿತರಿರಲಿದ್ದಾರೆ ಪಾಟ್ನಾ ನಗರಪಾಲಿಕೆ ವತಿಯಿಂದ ಬಿಹೂರ್ ಮತ್ತು ಕರ್ಮಾಲಿಚಕ್ನಲ್ಲಿ ನಮಾಮಿ ಗಂಗೆ ಯೋಜನೆಯಡಿ ಒಳಚರಂಡಿ ಯೋಜನೆಯ ಕಾಮಗಾರಿ ಪೂರ್ಣಗೊಂಡಿದ್ಲು ಈ ಯೋಜನೆಗಳಿಗೆ ಪ್ರಧಾನಮಂತ್ರಿ ಚಾಲನೆ ನೀಡಲಿದ್ದಾರೆ

ಅಮ್ಬತ್ ಯೋಜನೆಯಡಿ ಮುಂಗರ್ನಲ್ಲಿ ಕೈಗೆತ್ತಿಕೊಳ್ಳಲಿರುವ ನೀರು ಸರಬರಾಜು ಯೋಜನೆಗೆ ಪ್ರಧಾನಿ ಶಿಲಾನ್ಯಾಸ ನೆರವೇರಿಸಲಿದ್ದು ಇದರಿಂದಾಗಿ ಮಹಾನಗರ ಪಾಲಿಕೆ ಜನರಿಗೆ ಪೈಪ್ಲೈನ್ ಮೂಲಕ ನೀರು ಒದಗಿಸುವ ಯೋಜನೆ ಇದಾಗಿದೆ